ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮ್ಹಾನ್ಮಾರ್ನ ರಾಷ್ಪಾಧ್ಯಕ್ಷ ಯು

ಮಿಂತ್ ನಡುವೆ ಇಂದು ದ್ವಿಪಕ್ಸೀಯ ಮಾತುಕತೆ

ಇತ್ತೀಚಿನ ದೆಹಲಿ ಹಿಂಸಾಚಾರದ ಬಗ್ಗೆ ಅಮೆರಿಕಾದ ಅಂತಾರಾಷ್ಷೀಯ ಧಾರ್ಮಿಕ ಸ್ವಾತಂತ್ರ್ಯ ಕುರಿತ ಆಯೋಗದ ಹೇಳಿಕೆಗಳನ್ನು ತಿರುಚಲಾಗಿದೆ ಎಂದು ಕೇಂದ್ರ ಸರ್ಕಾರದ ಹೇಳಿಕೆ

ಪ್ರಾದೇಶಿಕ ಮಟ್ಟದಲ್ಲಿ ಬ್ಲಾಂಕುಗಳು ಮತ್ತು ಗ್ರಾಹಕರ ನಡುವೆ ಸೂಕ್ತ ಮಾಹಿತಿ ಹಾಗೂ ದತ್ತಾಂಶ ವಿನಿಮಯದ ಅಗತ್ಯವಿದೆ ಎಂದು ಹಣಕಾಸು ಮಂತ್ರಿ ಪ್ರತಿಪಾದನೆ

ಮಿಂತ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ನಂತರ ಹಲವು ಒಪ್ಪಂದಗಳಿಗೆ ಸಹಿಯಾಗುವ ನಿರೀಕ್ಷೆ ಇದೆ ಇಂದು ಬೆಳಿಗ್ಗೆ ರಾಷ್ಸಪತಿ ಭವನದಲ್ಲಿ ಅಧ್ಯಕ್ಷ ಯು

ಮಿಂತ್ ಅವರಿಗೆ ಸಾಂಪ್ರದಾಯಿಕ ಸ್ನಾಗತ ಕೋರಲಾಯಿತು ಅವರು ರಾಜ್ಫಾಟ್ಗೆ ತೆರಳಿ ಮಹಾತ್ನಾಗಾಂಧೀಜಿ ಸ್ನಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದ ಮಿಂತ್ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಅವರೊಂದಿಗೂ ಸಭೆ ನಡೆಸಿದರು ಮಿಂತ್ ಅವರೊಂದಿಗೆ ಅವರ ಪತ್ನಿ ಡಾ ಜೋ ಜೋ ಸಹ ಆಗಮಿಸಿದ್ದಾರೆ ಮ್ಲಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾಗಲಿದ್ದಾರೆ ಉಭಯ ದೇಶಗಳ ನಡುವೆ ಹಲವು ದಶಕಗಳಿಂದ ಧಾರ್ಮಿಕ ಭಾಷಿಕ ಮತ್ತು ಜನಾಂಗಿಯ ಬಾಂಧಮ್ಹಗಳಿಗೆ ಆ ದೇಶದೊಂದಿಗೆ ಸಹಕಾರವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ತನ್ನ ಮೂರ್ವ ದಿಕ್ಕಿನತ್ತ ವಿಶೇಷ ಗಮನ ನೀತಿ ಹಾಗೂ ನೆರೆಹೊರೆಯವರಿಗೆ ಮೊದಲ ಆದ್ಲತೆ ಎನ್ನುವ ನೀತಿಯನ್ನು ಎತ್ತಿ ಹಿಡಿಯಲು ಭಾರತ ಸರ್ಕಾರ ಮುಂದಾಗಲಿದೆ ಮ್ಲಾನ್ಮಾರ್ ರಾಷ್ಲಾಧಕ್ಷರು ತಮ್ಮ ಈ ಪ್ರವಾಸದ ವೇಳೆ ಬೋಧಗಯಾ ಮತ್ತು ಆಗ್ರಾಗೆ ಸಹ ಭೇಟಿ ನೀಡಲಿದ್ದಾರೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ದೆಹಲಿಯಲ್ಲಿ ನಿನ್ನೆ ನ್ಯೂಜಿಲ್ಯಾಂಡ್ನ ವಿದೇಶ ಸಚಿವರೊಂದಿಗೆ ಮಾತುಕತೆ ನಡೆಸಿದರು ಉಭಯ ದೇಶಗಳ ನಡುವೆ ಭದ್ರತೆ ರಕ್ಷಣೆ ವ್ಲಾಪಾರ ವಹಿವಾಟು ಸೇರಿದಂತೆ ಹಲವು ಪ್ರಮುಖ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತಂತೆ ಚರ್ಚಿಸಲಾಯಿತು ಪ್ರಾದೇಶಿಕ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗಾಗಿ ಅಂತಾರಾಷ್ಷೀಯ ಕಾನೂನು ಮತ್ತು ಪ್ರಾದೇಶಿಕ ಸಾರ್ವಭೌಮತೆ ಹಾಗೂ ಸಮಗ್ರತೆಗೆ ಗೌರವ ಸಲ್ಲಿಸುವ ಪ್ರಾಮುಖ್ಯದ ಬಗ್ಗೆ ನ್ಯೂಜಿಲ್ದಾಂಡ್ನ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರಾಗಿರುವ ವಿನ್ಸ್ಟನ್ ಪೀಟರ್ನ್ ಹಾಗೂ ಜೈಶಂಕರ್ ಸಮಾಲೋಚಿಸಿದ್ದಾಗಿ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ ವಿನ್ಸ್ನನ್ ಪೀಟರ್್ ಅವರೊಂದಿಗೆ ಆ ದೇಶದ ವ್ವಾಪಾರ ಸಚಿವ ಡೇವಿಡ್ ಪಾರ್ಕರ್ ಮತ್ತು ಉನ್ನತ ಮಟ್ಟದ ವಾಣಿಜ್ಯ ನಿಯೋಗವೂ ಸಹ ದೆಹಲಿಗೆ ಆಗಮಿಸಿದೆ ಈತಾನ್ದ ದೆಹಲಿಯ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಪರಿಸ್ಥಿತಿ ಈಗ ಹತೋಟಿಯಲ್ಲಿರುವುದಾಗಿ ದೆಹಲಿ ಪೊಲೀಸರು ತಿಳಿಸಿದ್ದಾರೆ

ಒಂದು ನೂರಕ್ಕೂ ಹೆಚ್ಚು ಮಂದಿಯನ್ನು ಪ್ರಕರಣ ಸಂಬಂಧ ಬಂಧಿಸಲಾಗಿದೆ ಹಾಗೂ ಗಲಭೆ ಪ್ರದೇಶಗಳಲ್ಲಿ ಸಾಕಷ್ಟು ಸೇನಾ ಪಡೆಗಳನ್ನು ಭದ್ರತೆ ನಿರ್ವಹಣೆಗಾಗಿ ನಿಯೋಜಿಸಲಾಗಿದೆ ಗುಂಪು ಹಿಂಸಾಚಾರ ಮತ್ತು ಅಮಾಯಕರ ಮೇಲನ ದೌರ್ಜನ್ಹ ಅಪರಾಧವಾಗಿದೆ ಇದನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಿದೆ ಎಂದು ಗ್ಲಹ ವ್ಲವಹಾರಗಳ ಸಚಿವಾಲಯ ಎಚ್ಲರಿಕೆಯ ಮಾರ್ಗಸೂಚಿಯೊಂದನ್ನು ಹೊರಡಿಸಿದೆ ಇಂತಹ ಗಂಭೀರ ಅಪರಾಧಗಳಿಗೆ ಕಟ್ಲುನಿಟ್ಲನ ಶಿಕ್ಷೆ ವಿಧಿಸಲಾಗಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಈಶಾನ್ನ ದೆಹಲಿಯ ಪರಿಸ್ಥಿತಿ ಬಗ್ಗೆ ಪರಾಮರ್ಶೆ ನಡೆಸಿದರು ಪೊಲೀಸರು ಮತ್ತು ಇತರ ಭದ್ರತಾ ಪಡೆಗಳು ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಸವ್ಚವಸ್ಥೆ ಪಾಲನೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ಶಾಂತಿ ಮತ್ತು ಸಾಮರಸ್ವಗಳು ದೇತದ ಸಿದ್ದಾಂತಗಳ ಕೇಂದ್ರ ಬಿಂದುವಾಗಿದ್ದು ಸದಾ ಕಾಲಕ್ಕೂ ಈ ಅಂತಗಳನ್ನು ಉಳಿಸಿಕೊಳ್ಳಬೇಕು ಎಂದು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು ಸಹ ನಿನ್ನೆ ಗಲಭೆ ಪೀಡಿತ ಪ್ರದೇಶದಲ್ಲಿ ಖುದ್ದಾಗಿ ಸಂಚರಿಸಿ ಪರಿಸ್ಟಿತಿಯನ್ನು ಅವಲೋಕಿಸಿದರು

ಅತಿ ಸಣ್ಣ ಮತ್ತು ಸಣ್ಣ ಉದ್ಭಮಗಳಿಗೆ ಈಗಾಗಲೆ ಜಾರಿಯಲ್ಲಿರುವ ಬದಲಾಗುವ ಬಡ್ಡಿದರದ ಸಾಲ ಸೌಲಭ್ಯವನ್ನು ಮಧ್ಯಮ ಕೈಗಾರಿಕೆಗಳಿಗೂ ವಿಸ್ತರಿಸುವಂತೆ ಭಾರತೀಯ ರಿಸರ್ವ್ ಬ್ಲಾಂಕ್ ಆರ್ಬಿಐ ಇತರ ಬ್ಲಾಂಕ್ಗಳಿಗೆ ಸೂಚಿಸಿದೆ

ಹಣಕಾಸು ನೀತಿಯನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಪ್ರಮುಖ ಸಾಲ ದರಗಳ ಇಳಿಕೆಯ ಲಾಭವನ್ನು ಮಧ್ಯಮ ಕ್ಲೆಗಾರಿಕೆಗಳಿಗೂ ತಲುಪಿಸುವುದು ಈ ಕ್ರಮದ ಉದ್ದೇಶವಾಗಿದೆ ಕೇಂದ್ರೀಯ ಮಾಧ್ವಮಿಕ ಪರೀಕ್ಷಾ ಮಂಡಳಿ ಸಿಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾಹಿತಿ ನೀಡುವ ಆ್ಟಪ್ ಅನ್ನು ಬಿಡುಗಡೆ ಮಾಡಿದೆ ಸಿಬಿಎಸ್ಇ ಪರೀಕ್ಷೆಗಳು ಈಗಾಗಲೇ ಆರಂಭವಾಗಿದ್ದು ಮುಖ್ಯ ವಿಷಯಗಳ ಪರೀಕ್ಷೆ ಇಂದಿನಿಂದ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ವಾರ್ಥಿಗಳ ಅನುಕೂಲಕ್ಷಾಗಿ ಸಿಬಿಎಸ್ಇ ಎಕ್ಸಾಮ್ ಲೊಕೇಟರ್ ಆಪ್ ಬಿಡುಗಡೆ ಮಾಡಲಾಗಿದ್ದು ಇದರಿಂದ ವಿದ್ವಾರ್ಥಿಗಳು ತಮ್ನ ಪರೀಕ್ಷಾ ಕೇಂದ್ರಗಳನ್ನು ಸುಲಭವಾಗಿ ಗುರುತಿಸಿಕೊಳ್ಳಬಹುದು ಪ್ರಾದೇಶಿಕ ಮಟ್ಟದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಗ್ರಾಹಕರ ನಡುವೆ ದತ್ತಾಂಶ ವಿನಿಮಯ ಪ್ರಕ್ರಿಯೆ ಸುಧಾರಿಸಬೇಕಾದ ಅಗತ್ಯವಿದೆ ಎಂದು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡಿದ ಅವರು ಗ್ರಾಹಕರ ವೈಯಕ್ತಿಕ ಮಾಹಿತಿ ಮತ್ತು ದತ್ತಾಂಶಗಳನ್ನು ಬ್ಯಾಂಕುಗಳು ಉಚಿತವಾಗಿ ಹೊಂದಿಸಬೇಕಾದ ಅಗತ್ಯವಿದೆ ಬ್ಯಾಂಕಿಂಗ್ ವಲಯದಲ್ಲಿ ದತ್ತಾಂಶ ವಿಶ್ಲೇಷಣೆಯನ್ನು ಬಳಸಲು ಸರ್ಕಾರ ಉದ್ದೇಶಿಸಿದೆ ಎಂದರು ಸಾರ್ವಜನಿಕ ವಲಯದ ಬ್ಹಾಂಕ್ ಶಾಖೆಗಳ ಅಧಿಕಾರಿಗಳಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಹೆಚ್ಚು ಮಾಹಿತಿ ಇರುವುದಿಲ್ಲ ಗ್ರಾಹಕರ ಮಾತೃಭಾಷೆಯಲ್ಲಿ ಕೆಲವು ಬ್ಹಾಂಕ್ ನೌಕರರು ವ್ಚವಹರಿಸಲು ಸಾಧ್ಯವಾಗದ ಪರಿಸ್ತಿತಿಯೂ ಇದೆ ಇಂತಹ ಸಂದರ್ಭಗಳಲ್ಲಿ ಶಾಖೆಗಳ ಮಟ್ಟದಲ್ಲಿ ಬ್ಯಾಂಕ್ ಸಿಬ್ಬಂದಿ ಸ್ಕಳೀಯ ಭಾಷೆಗಳನ್ನು ಅರಿತಿರುವುದು ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ ಎಂದು ಸಚಿವರು ಹೇಳಿದರು

ದೆಹಲಿಯಲ್ಲಿ ನಿನ್ನೆ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಸಚಿವರ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಸಭೆಯಲ್ಲಿ ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ವಾಣಿಜ್ವ ಸಚಿವ ಪೀಯೂಷ್ ಫೋಯಲ್ ಹಾಗೂ ಕೇಂದ್ರ ಕಾರ್ಯದರ್ಶಿ ರಾಜೀವ್ ಗೌಬಾ ಉಪಸ್ಥಿತರಿದ್ದರು ವಿದೇಶಿ ವಹಿವಾಟುಗಳ ಮಹಾನಿರ್ದೇಶಕರು ಈ ನಿಟ್ಟನಲ್ಲಿ ಅಧಿಸೂಚನೆ ಹೊರಡಿಸಿದ ನಂತರ ನಿಷೇಧವನ್ನು ತೆಗದುಹಾಕುವ ಸಾಧ್ಯತೆಯಿದೆ

ಹಡಗಿನಲ್ಲಿ ಒಲುಕಿದ್ದ ಜನರನ್ನು ರಕ್ಷಣೆ ಮಾಡಲು ಸಹಕಾರ ನೀಡಿದ್ದಕ್ಕಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಜಪಾನ್ ದೇಶವನ್ನು ಅಭಿನಂದಿಸಿದ್ದಾರೆ ಐವರು ವಿದೇಶಿಗರಲ್ಲಿ ಶ್ರೀಲಂಕಾ ನೇಪಾಳ ದಕ್ಷಿಣ ಅಫ್ರಿಕಾ ಹಾಗೂ ಪೆರು ದೇಶದವರು ಸೇರಿದ್ದಾರೆ

ಜಪಾನ್ನಲ್ಲಿಯೇ ಚಿಕಿತ್ಸೆ ನೀಡಲಾಗುತ್ತಿದೆ ಟೋಕಿಯೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸೋಂಕಿತರ ಮೇಲೆ ನಿಗಾ ಇರಿಸಿದೆ

ಅದರಲ್ಲಿ ಬಾಂಗ್ಲಾದೇಶ ಮ್ಯಾನ್ಸಾರ್ ಮಾಲ್ದೀವ್ಸ್ ಚೀನಾ ದಕ್ಷಿಣ ಆಫ್ರಿಕಾ ಅಮೆರಿಕ ಹಾಗೂ ಮಡಗಾಸ್ಕರ್ ದೇಶಗಳ ನಾಗರಿಕರಿದ್ದಾರೆ ಚೀನಾಕ್ಕೆ ಅಗತ್ಯ ವ್ಯೆದ್ಗಕೀಯ ನೆರವನ್ನೂ ಭಾರತ ನೀಡುತ್ತಿದೆ ಕೇಂದ್ರ ಮಾಹಿತಿ ಹಾಗೂ ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ಗೇಕರ್ ಮತ್ತು ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ರಾಧಾ ಕೃಷ್ಣ ಮಾಥುರ್ ಬುಧವಾರ ನವದೆಹಲಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು ಲೇಹ್ ಮತ್ತು ಕಾರ್ಗಿಲ್ ಜಿಲ್ಲೆಗಳಲ್ಲಿ ಸ್ಥಳೀಯ ಎಫ್ಎಂ ಚಾನೆಲ್ ಸ್ಥಾಪನೆ ಈ ಎರಡೂ ಜಿಲ್ಲೆಗಳಿಗೆ ಟಿವಿ ಚಾನೆಲ್ ಆರಂಭಿಸುವುದು ಸೇರಿದಂತೆ ಗಡಿ ಪ್ರದೇಶಗಳಲ್ಲಿ ಆಕಾಶವಾಣಿ ಪ್ರಸಾರದ ಗುಣಮಟ್ಲವನ್ನು ಹೆಚ್ಲಿಸುವ ಬಗ್ಗೆ ಮಾತುಕತೆ ನಡೆಯಿತು